ಕಟ್ಟಿಮನಿ ಉದ್ವಾಟಿಸಿದರು ಬಳ್ಳಾರಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಚ್

ಅಂಕಲಯ್ಯ ಮಾತನಾದಿ ಭಾರತದ ಸಂವಿಧಾನ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಎಂಬ ಹೆಗ್ಗಳಿಕೆ ಪಡೆದಿದೆ ಎಂದು ಹೇಳಿದರು ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ

ವೆಂಕಟೇಶ್ ಜಿಲ್ಲಾ ವಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಯಾಲಕ್ಕಿ ಗೌಡ ಅಪರ ಜಿಲ್ಲಾಧಿಕಾರಿ ಟಿ ಯೋಗೇಶ್ ಇತರ ಅಧಿಕಾರಿಗಳು ಸಿಬ್ಬಂದಿ ಪ್ರಮಾಣ ವಚನ ಸ್ವೀಕರಿಸಿದರು ಚೆಕ್ಕಬಳ್ಳಾಪುರದ ಕೆಂಪೇಗೌಡ ಕಾನೂನು ಕಾಲೇಜಿನಲ್ಲಿ ಇಂದು ಸಂವಿಧಾನ ದಿನ ಆಚರಿಸಲಾಯಿತು ಜಿಲ್ಲಾ ಪ್ರಧಾನ ನ್ಯಾಯಾದೀಶ ಕೆ ಅಮರನಾರಾಯಣ ಕಾರ್ಯಕ್ರಮ ಉದ್ಘಾಟಿಸಿದರು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲೂ ಇಂದು ಸಂವಿಧಾನ ದಿನ ಆಚರಿಸಲಾಯಿತು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು

ಮೈಸೂರು ಮೃಗಾಲಯಕ್ಕೆ ಬಂಗಾಳ ನರಿಗಳ ಜೋಡಿಯೊಂದು ಆಗಮಿಸಿದೆ ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮದ ಅಡಿ ಚತ್ತೀಸ್ಗಢದ ರಾಯಪುರ್ ಮೈಗಾಲಯದಿಂದ ಇವುಗಳನ್ನು ತೆರಲಾಗಿದೆ ಇದಕ್ಕೆ ಬದಲಾಗಿ ರಾಯ್ಪುರ್ ಮೃಗಾಲಯಕ್ಕೆ ಒಂದು ಹೈನಾ ಮತ್ತು ಒಂದು ಜೋದಿ ಕಪ್ಪು ಬಾತುಕೋಳಿ ನೀಡಲಾಗಿದೆ ಎಂದು ಮೈಸೂರು ಮೃಗಾಲಯದ ನಿರ್ವಹಣಾ ನಿರ್ದೇಶಕ ಅಜಿತ್ ಕುಲಕರ್ಣಿ ತಿಳಿಸಿದ್ದಾರೆ